ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಪಿ

ಸಿಂಧೂಗೆ ಆರಂಭದಲ್ಲೇ ಆಘಾತ ಚೀನಾ ತ್ನೆಪೇಯ

ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ಲ ಆರ್ಸಿಇಪಿ ಒಪ್ಪಂದಕ್ಕೆ ಸಹಿ ಹಾಕಲು ಭಾರತ ನಿರಾಕರಿಸಿದೆ ಭಾರತದ ಕೆಲವು ವಿಷಯಗಳು ಹಾಗೂ ಆತಂಕಗಳನ್ನು ನಿವಾರಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಆರ್ಸಿಇಪಿ ಒಪ್ಸಂದಕ್ಕೆ ಸಹಿ ಹಾಕಲು ನಿರಾಕರಿಸಿದೆ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಆರ್ಸಿಇಪಿಗೆ ಸಂಬಂಧಿಸಿದ ಹಲವು ವಿಷಯಗಳು ಸಂಪೂರ್ಣವಾಗಿ ಇತ್ಯರ್ಥವಾಗುವವರೆಗೆ ಒಪ್ಪಂದಕ್ಕೆ ಸಹಿ ಹಾಕದೇ ಇರಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಸರ್ಕಾರ ಈ ಒಪ್ಪಂದಕ್ಕೆ ಸಹಿ ಹಾಕಿದಲ್ಲಿ ದೇಶದ ರೈತರು ಮತ್ತು ಹೈನುಗಾರರಿಗೆ ಭಾರಿ ನಷ್ಟವಾಗುತ್ತದೆ ಎಂದು ದೇಶಾದ್ಯಂತ ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು

ಇಂದು ಜಗತ್ತು ಎದುರಿಸುತ್ತಿರುವ ಜಾಗತಿಕ ಸವಾಲುಗಳನ್ನು ವಿವರಿಸಿದರು ಸಾಮಾನ್ಯ ಪರಿಹಾರಗಳನ್ನು ಕಂಡುಹಿಡಿಯಲು ಒಟ್ಟಾಗಿ ಕೆಲಸ ಮಾಡುವ ಅಗತ್ಯವನ್ನು ಪ್ರಧಾನಿ ಒತ್ತಿ ಹೇಳಿದರು ನಂತರ ಸುದ್ದಿಗೋಷ್ಠಿ ನಡೆಸಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಜಯ್ ಠಾಕೂರ್ ಸಿಂಗ್ ಈ ಒಪ್ಸಂದ ಸಮತೋಲನದಿಂದ ಕೂಡಿಲ್ಲ ಹಾಗೂ ದೇಶದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಆರ್ಸಿಇಪಿ ಒಪ್ಸಂದಕ್ಕೆ ಸಹಿ ಹಾಕದಿರಲು ಭಾರತ ನಿರ್ಧರಿಸಿದೆ ಎಂದರು ಪೂರ್ವ ಏಷ್ಲಾ ಶ್ವಂಗಸಭೆ ಏಷ್ಲಾ ಫೆಸಿಪಿಕ್ನ ವಿಶಿಷ್ಠ ನಾಯಕರ ವೇದಿಕೆಯಾಗಿದ್ದು ಈ ಪ್ರದೇಶದ ವಿವಿಧ ಬೆಳವಣಿಗೆಗಳ ಕುರಿತು ಚರ್ಚೆಗಳು ನಡೆಯುತ್ತವೆ ಪೂರ್ವ ಏಷ್ಯಾ ಶ್ವಂಗಸಭೆಯ ಸಹಕಾರದ ಭವಿಷ್ಯದ ದಿಕ್ಕನ್ನು ಪರಿಶೀಲಿಸುವುದು ಮತ್ತು ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾದಿಕೊಳ್ಳುವುದು ಶೃಂಗಸಭೆಯ ಈ ಆವೃತ್ತಿಯ ಕಾರ್ಯಸೂಚೆಯಾಗಿದೆ ಶೃಂಗಸಭೆಯ ಹೊರತಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ದಿನಗಳ ಪ್ರವಾಸದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು ಅಲ್ಲದೇ ವಿದೇಶಿ ಗಣ್ಯರ ಜತೆ ನಿಯೋಗ ಮಟ್ಟದ ಮಾತುಕತೆಯನ್ನೂ ನಡೆಸಿದರು ವಿಯೆಟ್ನಾಂ ಪ್ರಧಾನ ಮಂತ್ರಿಯನ್ನು ಮೋದಿ ಭೇಟಿಯಾಗಿ ಮಾತುಕತೆ ನಡೆಸಿದರು ಆಸಿಯಾನ್ ಶ್ವಂಗಸಭೆಯ ನೇಪಥ್ಯದಲ್ಲಿ ಜಪಾನ್ನ ಶಿಂಜೊ ಅಬೆ ಅವರನ್ನು ಭೇಟಿಯಾದರು ಉಭೆಯ ನಾಯಕರು ಇಂಡೋ ಪೆಸಿಫಿಕ್ನ ಪ್ರದೇಶದಲ್ಲಿ ಶಾಂತಿ ಸಮ್ಬದ್ದಿ ಮತ್ತು ಅಭಿವ್ಯದ್ಗಿಗಾಗಿ ಮೂರನೇ ದೇಶಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸಲು ಒಪ್ಪಿಗೆ ಸೂಚಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಆಸ್ಟ್ರೇಲಿಯಾ ವಿಯೆಟ್ನಾಂ ಇಂಡೊನೇಷ್ಯಾ ಥಾಯ್ಲೆಂಡ್ ಗಣ್ಯರೊಂದಿಗೆ ಮಾತುಕತೆ ನಡೆಸಿದರು ಆಂಗ್ ಸಾನ್ ಸೂಕಿ ಜತೆಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚರ್ಚೆ ನಡೆಸಿದರು

ರೈಸನ್ ಇಂಡಿಯಾ ಅಂದರೆ ಸಂಶೋಧನೆ ನಾವಿನ್ಯತೆ ಮತ್ತು ವಿಜ್ಞಾನ ಸಬಲೀಕರಣ ರಾಷ್ಟ ಎಂಬುದು ಉತ್ಸವದ ವಿಷಯವಾಗಿದೆ ಜನರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸುವುದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಕೊಡುಗೆ ಪ್ರದರ್ಶಿಸುವುದು ಮತ್ತು ಜನರು ಅದರ ಪ್ರಯೋಜನ ಪಡೆಯಲು ಪ್ರೋತ್ಸಾಹಿಸುವುದು ಐಐಎಸ್ಎಫ್ನ ಮುಖ್ಯ ಉದ್ಗೇಶವಾಗಿದೆ ಕೊಲ್ಕತಾದಲ್ಲಿ ನಡೆವ ಉದ್ಗಾಟನಾ ಸಮಾರಂಭದಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ಉಪಸ್ದಿತರಿರುವರು

ಇದು ಯುವ ಮನಸ್ಬುಗಳನ್ನು ವಿಜ್ಞಾನದೆಡೆಗೆ ಪ್ರೋತ್ವಾಹಿಸುವ ಮತ್ತು ವಿಜ್ಞಾನದ ಪ್ರಸರಣಕ್ಕಾಗಿ ಕೆಲಸ ಮಾಡುವ ಜಾಲಗಳನ್ನು ಉತ್ತೇಜಿಸುವ ಪ್ರಯತ್ನವಾಗಿದೆ ದೇಶದ ವೈಜ್ಞಾನಿಕ ಬೆಳವಣಿಗೆಯನ್ನು ರೂಪಿಸುವಲ್ಲಿ ಮಹಿಳಾ ವಿಜ್ಞಾನಿಗಳು ಮತ್ತು ಉದ್ಯಮಿಗಳ ವಿಶೇಷ ಪಾತ್ರವನ್ನು ಉತ್ಸವದಲ್ಲಿ ಎತ್ತಿ ತೋರಿಸಲಾಗುವುದು ವಿಜ್ಞಾನ ಗ್ರಾಮವನ್ನು ಉದ್ವಾಟಿಸಲಾಗುವುದು

ದೆಹಲಿಯ ಎನ್ಸಿಆರ್ ಪ್ರದೇಶದಲ್ಲಿ ವಾಯುಗುಣಮಟ್ಟ ಸ್ವಲ್ಪ ಸುಧಾರಿಸಿದೆ ಆದರೂ ಅದು ಕಳಪೆ ಮಟ್ಟದಲ್ಲಿದೆ ನಿನ್ಲೆ ಅದು ತೀವ್ರಮಟ್ಲ ತಲುಪಿತ್ತು

ದೆಹಲಿ ಎನ್ಸಿಆರ್ನಲ್ಲಿ ವಾಯುಮಾಲಿನ್ಯ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಮತ್ತು ಕೆಡವುವುದನ್ನು ಕೂಡಲೇ ನಿಷೇಧಿಸಬೇಕೆಂದು ಸುಪ್ರೀಂಕೋರ್ಟ್ ಆದೇಶ ನೀಡಿದೆ ಈ ವಾಯುಮಾಲಿನ್ಯದಿಂದಾಗಿ ಜನರು ತಮ್ಮ ಅಮೂಲ್ಯ ಜೀವಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಎಂದು ನ್ಯಾಯಮೂರ್ತಿಗಳಾದ ಅರುಣ್ ಮಿಶ್ರಾ ಮತ್ತು ದೀಪಕ್ ಗುಪ್ತಾ ಅವರ ನ್ಯಾಯಪೀಠ ಆತಂಕ ವ್ಯಕ್ತಪದಿಸಿದೆ ಪಂಜಾಬ್ ಹರಿಯಾಣ ಮತ್ತು ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಕೃಷಿ ಕೂಳೆ ಸುಡುವಿಕೆಯೂ ಗಂಭೀರವಾಗಿದೆ ಇದಕ್ಕೂ ನಿಷೇಧ ಹೇರಬೇಕು ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ

ಬೆಳೆ ತ್ಯಾಜ್ಯವನ್ನು ಸುದುವುದು ರಾಜ್ಯದಲ್ಲಿ ವಾಯುಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗುತ್ತಿರುವುದರಿಂದ ರೈತರು ಈ ಬಗ್ಗೆ ಸರ್ಕಾರ ನೀಡಿರುವ ಸೂಚನೆಯನ್ನು ಕಟ್ಟುನಿಟ್ಲಾಗಿ ಪಾಲಿಸಬೇಕು ಎಂದು ಜಿಲ್ಲಾ ಅಧಿಕಾರಿಗಳು ಮೊದಲೇ ನೀಡಿದ್ದ ಆದೇಶವನ್ನು ಈ ರೈತರು ನಿರ್ಲಕ್ಷ ಮಾಡಿದ್ದರೆಂದು ಹೆಚ್ಚುವರಿ ಜಿಲ್ಲಾ ಮ್ಯಾಜಿಸ್ಟ್ಯೇಟ್ ಅರವಿಂದ್ ಸಿಂಗ್ ತಿಳಿಸಿದ್ದಾರೆ ಅರಬ್ಬೀ ಸಮುದ್ರದ ಪಶ್ಚಿಮ ದಿಕ್ಕಿನಲ್ಲಿ ಉಂಟಾಗಿರುವ ತೀವ್ರ ಪ್ರಬಲ ಚಂಡಮಾರುತ ಮಹಾ ಈಗ ವಾಯವ್ಯ ದಿಕ್ಕಿನತ್ತ ತಿರುಗಿದ್ದು ನಾಡಿದ್ದು ಗುರುವಾರ ಬೆಳಗಿನ ಜಾವ ಡಿಯು ಮತ್ತು ಪೋರ್ಬಂದರ್ ನಡುವೆ ಗುಜರಾತ್ ಕರಾವಳಿಯನ್ನು ದಾಟಲಿದೆ ಗುಜರಾತ್ ಸೆರ್ಕಾರ ಚಂಡಮಾರುತದ ಪರಿಣಾಮವನ್ನು ಸಾದ್ಯವಾದಷ್ನು ಕಡಿಮೆ ಮಾಡಲು ವ್ಯಾಪಕ ವ್ಯವಸ್ಥೆಗಳನ್ನು ಕೈಗೊಂಡಿದೆ ಗುರುವಾರ ಬೆಳಗಿನ ಜಾವದ ವೇಳೆಗೆ ಚಂಡಮಾರುತದ ತೀವ್ರತೆ ಕಡಿಮೆಯಾಗುವ ನಿರೀಕ್ಷೆ ಇದೆ

ಕರ್ನಾಟಕ ಆಂಧ್ರಪ್ರದೇಶ ಚಂಡೀಗಡ್ ದೆಹಲಿ ಗುಜರಾತ್ ಹರಿಯಾಣ ತಮಿಳುನಾಡು ತೆಲಂಗಾಣ ಮತ್ತು ಉತ್ತರಾಖಂಡ ರಾಜ್ಯಗಳಲ್ಲಿ ಸಿಬಿಐ ದಾಳಿ ನಡೆಯುತ್ತಿದೆ

ಈ ಪೈಕಿ ಐವರು ಪೊಲೀಸ್ ಕಮಾಂಡೋಗಳು ಸೇರಿದ್ದಾರೆ

ಸ್ಪೋಟದ ಪರಿಣಾಮವಾಗಿ ಕೆಲವು ವಾಹನಗಳು ಜಖಂಗೊಂಡಿರುವುದಾಗಿ ವರದಿಯಾಗಿದೆ ಗಾಯಗೊಂಡವರನ್ನು ಸಮೀಪದ ಖಾಸಗೀ ಆಸ್ಸತ್ರೆಗೆ ಸೇರಿಸಲಾಗಿದ್ದು ಸ್ಸೋಟ ನಡೆಸಲಾದ ಸ್ಥಳವನ್ನು ಪೊಲೀಸರು ಸುತ್ತುವರೆದಿದ್ದಾರೆ

ಕಳೆದ ಶನಿವಾರ ತೆಲ್ವಾತಿ ಪ್ರದೇಶದಲ್ಲಿ ಎಲ್ಇದಿ ಬಾಂಬ್ ಸ್ಪೋಟಿಸಲಾಗಿತ್ತು ಮೂವರು ಗದಿ ಭದ್ರತಾ ಪಡೆಯ ಸೈನಿಕರು ಗಾಯಗೊಂಡಿದ್ದರು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಹಾಗೂ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಎರಡು ದಿನಗಳ ಭೇಟಿಗಾಗಿ ಇಂದು ಢಾಖಾಕ್ಕೆ ಆಗಮಿಸಿದರು ಬಾಂಗ್ಲಾದೇಶದಲ್ಲಿರುವ ಭಾರತೀಯ ಉಚ್ಲಾಯುಕ್ತೆ ರೀವಾ ಗಂಗೂಲಿ ದಾಸ್ ಸೆಚಿವರನ್ನು ಬರಮಾಡಿಕೊಂಡರು ಇಂದು ಅಪರಾಹ್ತ ಜಾವಡೇಕರ್ ಬಾಂಗ್ಲಾದೇಶದ ಮಾಹಿತಿ ಖಾತೆಯ ಸಚಿವ ಹಸನ್ ಮಸೂದ್ ಅವರನ್ನು ಭೇಟಿಯಾಗಲಿದ್ದಾರೆ ಬಂಗಬಂಧು ಷೇಕ್ ಮಜಿಬೂರ್ ರೆಹಮಾನ್ ಅವರಿಗೆ ಗೌರವ ಸಲ್ಲಿಸಲು ಬಂಗಬಂಧು ವಸ್ತುಸಂಗ್ರಾಹಲಯಕ್ಕೆ ಜಾವಡೇಕರ್ ಭೇಟಿ ನೀಡಲಿದ್ದಾರೆ ಚೀನಾದ ಪೂಝೌನಲ್ಲಿ ಇಂದು ಆರಂಭವಾದ ಚೀನಾ ಓಪನ್ ಬ್ಯಾಡ್ಖಿಂಟನ್ ಪಂದ್ಯಾವಳಿಯಲ್ಲಿ ಪಿವಿ ಸಿಂಧು ಆರಂಭದ್ದಲೇ ಆಘಾತ ಅನುಬವಿಸಿದ್ದಾರೆ ಮೊದಲ ಸುತ್ತಿನ ಪಂದ್ಯದಲ್ಲಿ ಚೀನಾ ತೈಪೇ ದೇಶದ ಪೈಯುಪೋ ಅವರಿಂದ ಸಿಂಧು ಪರಾಭವಗೊಂಡಿದ್ದಾರೆ

ಪುರುಷರ ಸಿಂಗಲ್ಸ್ನಲ್ಲಿ ಎಚ್